ಲಾಕ್ಡೌನ್ ಅನ್ನು ಕಟ್ಟುನಿಟ್ಲಾಗಿ ಅನುಷ್ಠಾನ ಮಾಡುವಂತೆ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ ದೇಶವನ್ನು ಕೆಂಪು ಕಿತ್ತಳೆ ಹಾಗೂ ಹಸಿರು ವಲಯಗಳನ್ನಾಗಿ ವಿಂಗಡನೆ ಮಾಡಿ ಕೆಂಪು ವಲಯವನ್ನು ಹೊರತುಪಡಿಸಿ ಇನ್ನುಳಿದ ಎರಡು ವಲಯಗಳಿಗೆ ಕೆಲವು ವಿನಾಯಿತಿ ನೀಡಿ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ

ಸೋಂಕಿನ ಪ್ರಕರಣಗಳು ಹೆಚ್ಚಾಗಿರುವ ಜಿಲ್ಲೆಗಳನ್ನು ಕೆಂಪು ವಲಯ ಅಥವಾ ಸೂಕ್ಷ್ಮ ಜಿಲ್ಲೆಗಳೆಂದು ಗುರುತಿಸಲಾಗಿದೆ ಹಸಿರು ಮತ್ತು ಕೆಂಪು ವಲಯದ ಮಧ್ಯೆ ಇರುವ ಜಿಲ್ಲೆಗಳನ್ನು ಕಿತ್ತಕೆ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ ಕಂಟೈನ್ಂಟ್ ಅಥವಾ ಕೆಂಪು ವಲಯದಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಆರೋಗ್ಯ ಸೇತು ಆ್ಲಪ್ ಹೊಂದುವಂತೆ ನೋಡಿಕೊಳ್ಳಲು ಸ್ವೀಯ ಸಂಸ್ವೆಗಳಿಗೆ ಸೂಚಿಸಿದೆ

ಆರೋಗ್ಯ ಸಂಬಂಧಿತ ಏರ್ ಅಂಬುಲೆನ್ಸ್ ವಿಮಾನಗಳಿಗೆ ಅವಕಾಶ ಕಲ್ಪಿಸಿದೆ ಜೊತೆಗೆ ಬಸ್ ರೈಲು ಸಂಚಾರ ಮೆಟ್ರೋ ರೈಲನ್ನು ಸ್ವಗಿತಗೊಳಿಸಲಾಗಿದ್ದು ಕೇಂದ್ರ ಗೃಹ ಸಚಿವಾಲಯವೂ ಅನುಮತಿ ನೀಡಿದ ಅಂತರ ರಾಜ್ಯ ಬಸ್ ಮತ್ತು ಸಾರಿಗೆ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿವೆ ಎಲ್ಲಾ ಶಾಲಾ ಕಾಲೇಜುಗಳು ವಿದ್ಯಾ ಸಂಸ್ಥೆಗಳು ತರಬೇತಿ ಕೇಂದ್ರ ಎಲ್ಲ ಧರ್ಮೀಯ ಧಾರ್ಮಿಕ ಕಾರ್ಯಕ್ರಮಗಳು ಚಿತ್ರಮಂದಿರ ಶಾಪಿಂಗ್ ಮಾಲ್ ಜಿಮನಾಸ್ಟಿಕ್ ಕ್ರೀಡಾ ಸಂಕೀರ್ಣ ಈಜುಕೊಳ ಮನರಂಜನಾ ಉದ್ದಾನವನ ಮದ್ಭದಂಗಡಿ ವಿಚಾರ ಸಂಕಿರಣಗಳಿಗೆ ನಿರ್ಬಂಧ ಮುಂದುವರಿಸಲಾಗಿದೆ

ಆರೋಗ್ಧದ ಹಿತದೃಷ್ಟಿಯಿಂದ ಮನೆಯಲ್ಲಿಯೇ ಇರಲು ಸೂಚಿಸಲಾಗಿದೆ ಕಂಟೈನೈಟ್ ವಲಯದಲ್ಲಿ ಹೊರ ರೋಗಿಗಳ ಆಸ್ಪತ್ರೆಗಳು ಮತ್ತು ಕ್ಷಿನಿಕ್ಗಳಗೂ ವಿನಾಯಿತಿ ನೀಡಲು ಗೃಹ ಸಚಿವಾಲಯ ನಿರಾಕರಿಸಿದೆ ಆದರೆ ಹಸಿರು ವಲಯ ಕಿತ್ತಳೆ ವಲಯದಲ್ಲಿ ವ್ಯಕ್ತಿಗತ ಅಂತರ ಕಾಯ್ದಕೊಂಡು ವಾಣಿಜ್ಯ ಚಟುವಟಿಕೆ ಆರಂಭಿಸಲು ಅನುವು ಮಾಡಿಕೊಡಲಾಗಿದೆ ಕಂಟೈನ್ಮೆಂಟ್ ವಲಯಗಳಲ್ಲಿ ಕೇಂದ್ರದ ಮಾರ್ಗಸೂಚಿಯನ್ನು ಕಟ್ಟನಿಟ್ಟಾಗಿ ಪಾಲಿಸುವಂತೆ ನಿರ್ದೇಶನ ನೀಡಿದ್ದು ಈ ಪ್ರದೇಶದಲ್ಲಿ ಒಳ ಹೋಗುವುದು ಮತ್ತು ಹೊರ ಬರುವುದಕ್ಕೆ ಕಡಿವಾಣ ಹಾಕಲಾಗಿದೆ ಕ್ಷೌರಿಕ ಅಂಗಡಿ ಬ್ಯೂಟಿ ಪಾರ್ಲರ್ ಸ್ಥಾಗಳಿಗೂ ನಿಷೇಧ ಮುಂದುವರೆಸಲಾಗಿದೆ

ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಚೇತರಿಕೆಯ ದರ ನಿರಂತರವಾಗಿ ಹೆಚ್ಚಾಗುತ್ತಿದ್ದು

ರಾಜ್ಯದಲ್ಲಿ ಪರಿಕ್ಷಾರ್ಥವಾಗಿ ಕೋವಿಡ್ ಚಿಕಿತ್ಸೆಗೆ ಪ್ಲಾಸ್ಕಾ ಥೆರಪಿ ಪ್ರಾರಂಭಿಸಿದ್ದು ಯತಸ್ತು ಗಮನಿಸಿ ಮುಂದಿನ ದಿನಗಳಲ್ಲಿ ಇದರ ಬಳಕೆಯ ಹೆಚ್ಚಳದ ಬಗ್ಗೆ ನಿರ್ಧರಿಸಲಾಗುವುದು ಎಂದು ಆರೊಗ್ಯ ಮತ್ತು ಕುಟುಂಬ ಕಲ್ಕಾಣ ಖಾತೆ ಸಚಿವ ಬಿ ತ್ರೀರಾಮುಲು ತಿಳಿಸಿದ್ದಾರೆ

ಬಂಟ್ವಾಳ ತಾಲೂಕಿನ ಫಜೀರು ಗೋವನಿತಾತ್ರಯಕ್ಷೆ ನಿನ್ನೆ ಭೇಟಿ ಪರಿಶೀಲನೆ ನಡೆಸಿ ಮಾತನಾಡಿ ಅವರು ಗೋತಾಲೆಗಳಿಗೆ ಹುಲ್ಲು ಸೇರಿದಂತೆ ಅಗತ್ಯ ಆಹಾರ ಸಾಮಗ್ರಿಗಳ ಕೊರತೆ ಇರುವುದು ಸರಕಾರದ ಗಮನಕ್ಕೆ ಬಂದಿದೆ

ಪಾಟೀಲ ತಿಳಿಸಿದ್ದಾರೆ

ಕರ್ನಾಟಕ ಹಾಲು ಮಹಾಮಂಡಳಿಯು ಪಶು ಆಹಾರ ತಯಾರಿಕೆಗೆ ಅವಶ್ವವಿರುವ ಮೆಕ್ಕೆಜೋಳವನ್ನು ಒಂದು ವರ್ಷದ ಅವಧಿಗೆ ರೈತರಿಂದ ನೇರವಾಗಿ ಖರೀದಿಸಲಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಮುಂಗಾರು ಪಂಗಾಮು ಆರಂಭಗೊಂಡಿದೆ

ಜನತೆಗೆ ಕಡಿಮೆ ದರದಲ್ಲಿ ಸುಲಭ ಹಾಗೂ ಪಾರದರ್ಶಕವಾಗಿ ಮರಳು ದೊರೆಯುವಂತೆ ತೆಲಂಗಾಣ ರಾಜ್ಯದ ಮರಳು ನೀತಿಯನ್ನು ಸಣ್ಣಪುಟ್ವ ತಿದ್ದುಪಡಿಯೊಂದಿಗೆ ರಾಜ್ಯದಲ್ಲಿ ಜಾರಿಗೊಳಿಸಲು ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಚಿವ ಸಿ

ಪಾಟೀಲ್ ಹೇಳಿದ್ದಾರೆ ಗದಗದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊಸ ಮರಳು ನೀತಿಯನ್ವಯ ಹಳ್ಳ ತೊರೆ ಕೆರೆಗಳಲ್ಲಿನ ಮರಳು ನಿಕ್ಷೇಪಗಳನ್ನು ಗ್ರಾಮ ಪಂಚಾಯತಿ ಅನುಮತಿಯೊಂದಿಗೆ ರೈತರೆ ನೇರವಾಗಿ ತೆಗೆಯಬಹುದಾಗಿದೆ ಎಂದರು ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯ ನಾಲ್ಕು ನಿಗಮಗಳಲ್ಲಿ ಇಂಧನ ಮಿತವ್ಯಯ ಸಾಧಿಸಿದ ತಲಾ ಒಬ್ಬ ಚಾಲಕರಿಗೆ ವೈಯಕ್ತಿಕವಾಗಿ ಚಿನ್ನದ ಪದಕ ನೀಡುವುದಾಗಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಪ್ರಕಟಿಸಿದ್ದಾರೆ

ಈ ಬಸ್ನಲ್ಲಿ ಸೋಂಕಿತರಿಗೆ ಚಿಕಿತ್ವೆ ನೀಡಲು ಸಹಕಾರಿಯಾಗುವ ಸುಸಜ್ಜಿತ ವ್ಯವಸ್ಥೆ ಕಲ್ಪಿಸಲಾಗಿದೆ ದಾವಣಗೆರೆಯಲ್ಲಿ ನಿನ್ನೆ ಒಂದೇ ದಿನ ಆರು ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟವೆ ಎಂದು ಜಿಲ್ಲಾಧಿಕಾರಿ ಮಹಾಂತೇಶ ಬೀಳಗಿ ತಿಳಿಸಿದ್ದಾರೆ ಸೋಂಕು ದೃಢಪಟ್ಟರುವ ಪ್ರದೇಶವನ್ನು ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದ್ದು ಈ ಪ್ರದೇಶದ ಎಲ್ಲ ಜನರ ಗಂಟಲು ದ್ರವದ ಮಾದರಿ ಸಂಗ್ರಹ ಕಾರ್ಯ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಮತ್ತೊಂದು ಕೋವಿಡ್ ಪಾಸಿಟವ್ ಪ್ರಕರಣ ಪತ್ತೆಯಾಗಿದೆ ಎಂದು ಜಿಲ್ಲಾಧಿಕಾರಿ ದೀಪಾ ಚೋಳನ್ ತಿಳಿಸಿದ್ದಾರೆ

ಈಗಾಗಲೇ ಇಬ್ಬರು ಗುಣಮುಖರಾಗಿ ಆಸ್ಪತ್ತೆಯಿಂದ ಬಿಡುಗಡೆಯಾಗಿದ್ದಾರೆ ಎಂಟು ಜನ ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ